ಕುಲಭೂಷಣ್ ಜಾಧವ್ಗೆ ರಾಯಭಾರ ಸಂಪರ್ಕ ಕಲ್ಸಿಸುವ ಪಾಕಿಸ್ತಾನದ ಕೊಡುಗೆಗೆ ಭಾರತದ ಒಪ್ಸಿಗೆ ಮುಕ್ತ ನ್ಯಾಯಬದ್ದ ಮಾತುಕತೆಯ ಆಶಯ

ಮರಳುಗಾರಿಕೆ ಸಮಸ್ಯೆ ಕುರಿತ ವಿಶ್ಲಸಂಸ್ಡೆಯ ಸಮಾವೇಶದ ಪಕ್ಷಗಳ ಸಮ್ಮೇಳನ ಗ್ರೇಟರ್ ನೋಯಿಡಾದಲ್ಲಿಂದು ಆರಂಭ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

ಇದರಿಂದ ಆರ್ಬಿಟರ್ ಚಂದ್ರನ ಸುತ್ತ ಸುತ್ತುವುದನ್ನು ಮುಂದುವರಿಸುತ್ತದೆ

ಯೋಜನೆಯಂತೆ ಕಕ್ಷೆಗಾಮಿಯು ಒಂದು ವರ್ಷದವರೆಗೆ ಕಕ್ಷೆಯಲ್ಲೇ ಉಳಿಯಲಿದೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸುಗಮವಾಗಿ ಇಳಿಯುವುದು ಮತ್ತು ರೋವರ್ ಪ್ರಜ್ಞಾನ್ ಅನ್ನು ಸುರಕ್ಷಿತವಾಗಿ ಬೇರ್ಪಡಿಸುವುದು ಲ್ಯಾಂಡರ್ನ ಧ್ಯೇಯವಾಗಿದೆ

ಈ ಯೋಜನೆ ಯಶಸ್ಸಿಯಾದ ನಂತರ ಚಂದ್ರನ ಮೇಲೆ ಸುಗಮವಾಗಿ ಲ್ಯಾಂಡರ್ ಇಳಿಸಿದ ಸಾಧನೆ ಮಾಡಿದ ಜಗತ್ತಿನ ನಾಲ್ಕ ನೇ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಲಿದೆ

ಸೋಲಾಪುರ್ನಲ್ಲಿ ನಿನ್ನೆ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿದ ನಂತರ ಚುನಾವಣೆ ಎದುರಿಸುತ್ತಿರುವ ಮೊದಲ ರಾಜ್ಯ ಮಹಾರಾಷ್ಟವಾಗಿದೆ ಎಂದರು

ಹಿಂದಿನ ಸರ್ಕಾರಗಳ ಅಮಾನವೀಯ ವಿಧಾನಗಳಿಂದಾಗಿ ಈ ಜನರು ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ ಇವರಿಗೆ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳು ಸರ್ಕಾರಿ ಉದ್ನೋಗಗಳು ಮತ್ತು ಇತರ ಸೌಲಭ್ಯಗಳು ದೊರೆತಿಲ್ಲ

ಈಗ ಈ ಸಮುದಾಯದ ಸದಸ್ಯರು ನಿಜವಾಗಿಯೂ ಸಮಾಜದಲ್ಲಿ ಏಕೀಕರಣಗೊಂಡಿದ್ದಾರೆ ಶಿಕ್ಷಣ ಸರ್ಕಾರಿ ಉದ್ಯೋಗಗಳು ಚುನಾಯಿತ ಪ್ರತಿನಿಧಿಗಳು ಮತ್ತು ಇತರ ಕಲ್ನಾಣ ಯೋಜನೆಗಳಲ್ಲಿ ಅವರಿಗೆ ಹಕ್ಕುಗಳು ದೊರೆಯಲಿವೆ ಎಂದು ಖನ್ನಾ ಹೇಳಿದರು

ಅಂತಾರಾಷ್ಕೀಯ ನ್ಯಾಯಾಲಯದ ಆದೇಶದಂತೆ ಪಾಕಿಸ್ತಾನ ಸರಿಯಾದ ವಾತಾವರಣ ನಿರ್ಮಿಸಿ ಮುಕ್ತ ನ್ನಾಯಬದ್ದ ಅರ್ಥಪೂರ್ಣ ಮತ್ತು ಪರಿಣಾಮಕಾರಿ ಮಾತುಕತೆಗೆ ಅವಕಾಶ ಕಲ್ಪಿಸಲಿದೆ ಎಂದು ಭಾರತ ಆಶಾವಾದ ವ್ಯಕ್ತಪಡಿಸಿದೆ ಕುಲಭೂಷಣ್ ಜಾಧವ್ ಅವರಿಗೆ ರಾಜತಾಂತ್ರಿಕ ಸಂಪರ್ಕ ಕಲ್ಲಿಸಲು ಭಾರತ ಕಳೆದ ಮೂರು ವರ್ಷಗಳಿಂದ ಒತ್ತಾಯಿಸುತ್ತಾ ಬಂದಿತ್ತು ರಾಜತಾಂತ್ರಿಕ ಸಂಪರ್ಕ ನಿರಾಕರಿಸುವ ವಿಷಯವನ್ನು ಭಾರತ ಅಂತಾರಾಷ್ಟೀಯ ನ್ನಾಯಾಲಯಕ್ನೆ ಕೊಂಡೊಯ್ನಿತು ನ್ನಾಯಾಲಯ ಭಾರತ ಪರವಾಗಿ ಸರ್ವಾನುಮತದ ತೀರ್ಪು ನೀಡಿದೆ

ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಈ ವಾರದ ಆರಂಭದಲ್ಲಿ ಮರುಭೂಮೀಕರಣ ಸಮಸ್ಯೆಯನ್ನು ಎದುರಿಸುವ ಭಾರತದ ಸಂಕಲ್ಸವನ್ನು ವ್ಯಕ್ತಪಡಿಸಿದ್ದರು ಮರಳುಗಾರಿಕೆ ಮತ್ತು ಗಂಭೀರ ಬರ ಅಥವಾ ಮರುಭೂಮೀಕರಣ ಸಮಸ್ನೆಗಳನ್ನು ಎದುರಿಸುತ್ತಿರುವ ದೇಶಗಳಲ್ಲಿ ಬರಗಾಲದ ಪರಿಣಾಮಗಳನ್ನು ತಗ್ಗಿಸುವುದು ಈ ಸಮ್ಮೇಳನದ ಪ್ರಮುಖ ವಿಷಯಗಳಾಗಿವೆ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ಭೂ ವಿವಾದ ಪ್ರಕರಣಕ್ಕೆ ಸಂಬಂಧಿಸಿದ ಮುಸ್ಲಿಂ ಪಕ್ಷವನ್ತು ಪ್ರತಿನಿಧಿಸುವ ಹಿರಿಯ ವಕೀಲ ರಾಜೀವ್ ಧವನ್ ಸಲ್ಲಿಸಿರುವ ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆಯನ್ನು ನಾಳೆ ಕೈಗೆತ್ತಿಕೊಳ್ಳುವುದಾಗಿ ಸುಪ್ರೀಂಕೋರ್ಟ್ ಇಂದು ಹೇಳಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರ ನೇತೃತ್ವದ ಐವರು ನ್ಯಾಯಾಧೀಶರನ್ನು ಒಳಗೊಂಡ ಸಾಂವಿಧಾನಿಕ ಪೀಠವು ಧವನ್ ಅವರ ಪರವಾಗಿ ಹಾಜರಾದ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರಿಗೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿತು ಭೂ ವಿವಾದ ಪ್ರಮುಖ ಅರ್ಜಿದಾರ ಎಂ ಸಿದ್ದೀಖ್ ಮತ್ತು ಅಖಿಲ ಭಾರತ ಸುನ್ನಿ ವಕ್ವ್ ಮಂಡಳಿಯ ಪರ ವಕೀಲ ಧವನ್ ಅವರಿಗೆ ಈ ವಿಷಯದಲ್ಲಿ ಕೈಗೆತ್ತಿಕೊಂಡಿದ್ದಕ್ಕೆ ಬೆದರಿಕೆ ಹಾಕಲಾಗಿತ್ತು ದೇಶಾದ್ಯಂತ ಇಂದು ಗಣೇಶ ಚತುರ್ಥಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಬುದ್ದಿವಂತಿಕೆ ಸಮೃದ್ದಿ ಮತ್ತು ಅದೃಷ್ಷದ ಸಂಕೇತವಾಗಿರುವ ಗಣೇಶನ ಜನ್ಮದಿನವನ್ನು ಗಣೇಶ ಚೌತಿಯಾಗಿ ಆಚರಿಸಲಾಗುತ್ತದೆ

ಮಹಾರಾಷ್ಟದಲ್ಲಿ ಗಣೇಶ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಮೊದಲ ದಿನದಂದು ಭಕ್ತರು ಗಣೇಶನ ವಿಗ್ರಹವನ್ನು ಮನೆಗೆ ತಂದ ಪ್ರತಿಷ್ನಾಪಿಸಿ ಪೂಜೆ ಸಲ್ಲಿಸುತ್ತಾರೆ ಸಾರ್ವಜನಿಕರು ಕೂಡ ಸಾರ್ವಜನಿಕ ಸ್ವಳದಲ್ಲಿ ಪೆಂಡಾಲ್ ಹಾಕಿ ಅಲ್ಲಿ ವಿಗ್ರಹಗಳನ್ನು ಇಟ್ಟು ಗಣಪನಿಗೆ ಪೂಜೆ ಸಲ್ಲಿಸುತ್ತಾರೆ ಗೋವಾದಲ್ಲೂ ಗಣೇಶ ಹಬ್ಬವನ್ನು ವಿಜ್ರಂಭಣೆಯಿಂದ ಆಚರಿಸುವ ವರದಿ ಬಂದಿದ್ದು ದೇಶದೆಲ್ಲೆಡೆಯಿರುವ ಗೋವಾದ ಜನರು ಭಕ್ತಿ ಹಾಗೂ ಉತ್ಪಾಹದಿಂದ ಹಬ್ಬ ಆಚರಣೆಗಾಗಿ ತಮ್ಮ ಮೂಲಸ್ಥಳಕ್ಕೆ ಬರುತ್ತಿದ್ದಾರೆ ಎಂದು ನಮ್ಮ ಪಣಜಿ ಪ್ರತಿನಿಧಿ ವರದಿ ಮಾಡಿದ್ದಾರೆ ತಮಿಳುನಾಡಿನಲ್ಲೂ ವಾರ್ಷಿಕ ಹಬ್ಬವಾದ ಮಲಾಯಿಕೊಟ್ಟೈ ಇಂದಿನಿಂದ ಆರಂಭವಾಗಿದೆ ತಿರುಚ್ಚಿಯ ಬೆಟ್ವದ ಮೇಲಿರುವ ಗಣೇಶನ ದೇವಾಲಯಲ್ಲಿ ವಿಜೃಂಭಣೆಯಿಂದ ಹಬ್ಬ ಆಚರಿಸಲಾಗುತ್ತದೆ ಮಲಾಯಿಕೊಟ್ಟೈ ಹಬ್ಬದ ಆಕರ್ಷಣೆಯೆಂದರೆ ನರ್ತಿಸುವ ಗಣೇಶ ಬೋಧಿಸುವ ಗಣೇಶ ಹೀಗೆ ಹಲವು ರೀತಿಯ ಗಣೇಶನ ವಿಗ್ರಹಗಳನ್ನು ಅಲಂಕರಿಸಿ ಪೂಜಿಸುವುದಾಗಿದೆ

ರಾಷ್ಟ್ಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಟ್ಪತಿ ಎಂ ವೆಂಕಯ್ಯ ನಾಯ್ಡು ಹಾಗೂ ಪ್ರಧಾನಮಂತ್ರಿ ನರೇಂದ ಮೋದಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ದೇಶದ ಜನತೆಗೆ ಶುಭ ಹಾರ್ೈಸಿದ್ದಾರೆ ಭಾರತ ಮತ್ತು ಜಪಾನ್ ನಡುವೆ ರಕ್ಷಣಾ ಸಚಿವಾಲಯಗಳ ಸಭೆ ಜಪಾನ್ನ ರಾಜಧಾನಿ ಟೋಕಿಯೋದಲ್ಲಿ ಪ್ರಗತಿಯಲ್ಲಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತವನ್ನು ಪ್ರತಿನಿಧಿಸಿದ್ದು ಜಪಾನ್ ಪರವಾಗಿ ಅಲ್ಲಿನ ರಕ್ಷಣಾ ಸಚಿವ ಟಕೇಶಿ ಐವಯಾ ಅವರು ಹಾಜರಾಗಿದ್ದಾರೆ